ಧರಣಿ ಸಂದರ್ಭದಲ್ಲಿ ಮಠಾಧೀಶರು ತಾವು ಪ್ರತ್ನೇಕ ರಾಜ್ಯ ದೇಡಿಕೆಗೆ ಬೆಂಬಲ ನೀಡುವುದಿಲ್ಲ ರಾಜ್ಯ ಸರ್ಕಾರ ಈ ಭಾಗದ ಸಮಗ್ರ ಅಭಿವ್ವದ್ಲಿಗೆ ಆದ್ದತೆ ನೀಡಬೇಕು ಇಲ್ಲವಾದಲ್ಲಿ ಮುಂದೆ ನಡೆಯಲಿರುವ ಅನಾಹುಗಳಿಗೆ ಸರ್ಕಾರವೇ ಹೊಣೆ ಹೊರದೇಕಾಗುತ್ತದೆ ಎಂದು ಎಚ್ಲರಿಕೆ ನೀಡಿದರು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರು ಸಹ ಧರಣಿ ನಿರತರನ್ನು ಭೇಟಿ ಮಾಡಿ ಪ್ರತಿಭಟನೆಗೆ ಬಿಜೆಪಿ ದೆಂಬಲ ನೀಡಲಿದೆ ಆದರೆ ಪ್ರತ್ನೇಕ ರಾಜ್ಯ ಹೋರಾಟಕ್ಕೆ ನಮ್ನ ವಿರೋಧವಿದೆ ಈ ಕುರಿತು ಕರೆ ನೀಡಲಾದ ಬಂದ್ಗೆ ನಮ್ನ ಬೆಂಬಲವಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ದಿಗಾಗಿ ನಮ್ನ ಪಕ್ಷ ಸದನದ ಒಳಗೆ ಮತ್ತು ಹೊರಗಡೆ ಹೋರಾಟ ನಡೆಸಲಿದೆ ಎಂದು ಭರವಸೆ ನೀಡಿದರು ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಹಾಗೂ ಮುಖ್ಯಮಂತ್ರಿ ಎಚ್

ಕುಮಾರ ಸ್ನಾಮಿ ಅವರು ಉತ್ತರ ಕರ್ನಾಟಕ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಮಧ್ಯೆ ಶ್ರತ್ನೇಕ ಕರ್ನಾಟಕ ರಾಜ್ಯದ ಬೇಡಿಕೆ ಇಟ್ಲು ಹೋರಾಟ ಮಾಡುತ್ತಿರುವ ಬೆಳವಣಿಗೆಗೆ ಬೆಳಗಾವಿಯ ಕನ್ನಡಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಬೆಳಗಾವಿಯಲ್ಲಿಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಅಶೋಕ ಚಂದರಗಿ ಮಾತನಾಡಿ ಅಭಿವೃದ್ದಿ ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ನಾಯವಾಗಿದೆ ಆದರೆ ರಾಜಕೀಯ ಉದ್ದೇಶಕ್ನಾಗಿ ಪ್ರತ್ಯೇಕತೆಯ ಹೇಳಿಕೆ ನೀಡುವುದು ಸರಿಯಲ್ಲ ಎಂದರು ಅಭಿವೃದ್ದಿ ವಿಚಾರದಲ್ಲಿ ತಾರತಮ್ಮವಾಗಿದ್ದರೆ ಎಲ್ಲ ಜನಶ್ರತಿನಿಧಿಗಳು ಸಂಘಟನೆಗಳು ಸರಕಾರದ ಮುಂದೆ ಒತ್ತಡ ಹೇರುವುದು ಸೂಕ್ತ ಉತ್ತರ ಕರ್ನಾಟಕ ಅಭಿವೃದ್ಧಿ ವಂಚಿತವಾಗಲು ಈ ಭಾಗದ ಶಾಸಕರು ಹಾಗೂ ಸಚಿವರು ಕಾರಣ

ಕುಮಾರಸ್ವಾಮಿ ಅವರು ಹೇಳಿದ ಮಾತಿನಲ್ಲಿ ಸತ್ಯವಿದೆ ಇದನ್ನು ಅರ್ಥಮಾಡಿಕೊಂಡು ಅಭಿವ್ವದ್ದಿಗೆ ಸಂಘಟಿತ ಹೋರಾಟ ನಡೆಸುವುದು ಸೂಕ್ತ ಎಂದು ಅಶೋಕ್ ಚಂದರಗಿ ಹೇಳಿದರು ವಾಯುಮಾಲಿನ್ಯ ವಿಚಾರದಲ್ಲಿ ರಾಜ್ಯದಲ್ಲಿ ಆತಂಕ ಪರಿಸ್ತಿತಿ ಇಲ್ಲದಿದ್ದರೂ ಮಾಲಿನ್ಯ ನಿಯಂತ್ರಣಕ್ಕೆ ಕಠಿಣ ಕಾನೂನು ತರುವ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ನರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸಿಟಿ ಗ್ನೋಬಲ್ ಏರ್ ಕ್ನಾಲಿಟಿ ಪೋರಮ್ ಹಾಗೂ ಬಿಬಿಎಂಪಿಯಿಂದ ಆಯೋಜಿಸಲಾದ ವಿಚಾರಗೋಷ್ನಿಯಲ್ಲಿ ಮಾತನಾಡಿದ ಅವರು ಜಾಗತೀಕರಣದ ಬಳಕ ದೇಶದಲ್ಲಿ ಸಾಕಷ್ಟು ಅಭಿವ್ವಧ್ಲಿಯಾಗುತ್ತಿದೆ ಜತೆಗೆ ಪರಿಸರ ವಾಯು ಮಾಲಿನ್ನ ಮಿತಿ ಮೀರಿದೆ

ಆದರೆ ದೆಪಲಿ ಫರಿದಾಬಾದ್ ಸೇರಿದಂತೆ ಕೆಲ ನಗರಗಳಲ್ಲಿ ಮಾಲೀನ್ನ ತೀವ್ರಗೊಂಡಿದೆ

ಆದರೆ ಈ ನಗರ ಮಾಲಿನ್ನ ಸುರಕ್ಷತಾ ಪಟ್ಟಿಯಲ್ಲೊ ಇಲ್ಲದಿರುವುದು ಆತಂಕದ ಸಂಗತಿ ಎಂದರು ಆದರೆ ರಾಜ್ಯದ ಮಂಡ್ಯ ಮಂಗಳೂರು ಭದ್ರಾವತಿ ನಗರದಲ್ಲಿ ಮಾಲಿನ್ಯ ಸಮತಟ್ಟಾಗಿದೆ

ಇದರೊಂದಿಗೆ ನಗರದ ಮೂಲಸೌಕರ್ಯ ಕೂಡ ಹೆಚ್ಚಿಸಿದ್ದರಿಂದ ಮಾಲಿನ್ನ ಪ್ರಮಾಣ ಹೆಚ್ಚಾಗಿದೆ ಎಂದು ಉಪಮುಖ್ಯಮಂತ್ರಿ ಅವರು ಸಮರ್ಥಿಸಿಕೊಂಡರು

ಮಾಲೀನ್ನ ನಿಯಂತ್ರಣಕ್ಕೆ ಕಾಣ ಕಾನೂನು ತರುವ ಅಗತ್ಯವಿದ್ದು ಜನರಲ್ಲೂ ಜಾಗೃತಿ ಮೂಡಿಸದೇಕೆದೆ ಇಲ್ಲವಾದಲ್ಲಿ ಭವಿಷ್ಯದಲ್ಲಿ ದೊಡ್ಡ ಗಂಡಾಂತರ ಎದುರಿಸದೇಕಾಗುತ್ತದೆ ಶಾಲಾ ಪಂತದಲ್ಲೂ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಂದರು

ಪ್ರಧಾನಮಂತ್ರಿ ಆವಾಜ್ ಯೋಜನೆಯಡಿ ಸೌಲಭ್ಣ ಪಡೆದಿರುವ ದಾವಣಗೆರೆಯ ಸರೋಜಮ್ನಾ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಪಂಚಿಕೊಂಡಿದ್ದಾರೆ

ಗಂಗಾವತಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಮ್ನೇಳನ ಅಧ್ಯಕ್ಷ ಬಿ